ದೆಹಲಿಯಲ್ಲಿ ನಿನ್ನೆ ಖಾಸಗಿ ಸುದ್ದಿವಾಹಿನಿಯೊಂದು ಆಯೋಜಿಸಿದ್ದ ಪ್ರಕಾಶಮಾನ ಭಾರತ ಶ್ವಂಗಸಭೆಯಲ್ಲಿ ಮಾತನಾಡಿದ ಅವರು ತಮ್ಮ ಸರ್ಕಾರ ಹಣದುಬ್ಬರ ದರವನ್ನು ನಿಯಂತ್ರಣಕ್ಕೆ ತಂದಿದೆ ಯುಪಿಎ ಆಡಳಿತಾವಧಿಯಲ್ಲಿ ಹಣದುಬ್ಲರ ದರ ಉತ್ತುಂಗದಲ್ಲಿತ್ತು ಎಂದು ಹೇಳಿದರು

ಆದರೆ ಈಗ ಜಾಗತಿಕ ಮಟ್ಟದಲ್ಲಿ ತ್ವರಿತ ಆರ್ಥಿಕ ಪ್ರಗತಿಯ ರಾಷ್ಷವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು

ವಿದೇಶಿ ನೇರಬಂಡವಾಳ ಹೂಡಿಕೆ ಪ್ರಮಾಣ ಉತ್ತುಂಗದಲ್ಲಿರುವಾಗ ಉದ್ಯೋಗ ಸೃಷ್ಷಿಯಾಗದಿರಲು ಹೇಗೆ ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ ಭಾರಿ ಪ್ರಮಾಣದಲ್ಲಿ ವಾಣಿಜ್ಯ ವಾಹನಗಳ ಮಾರಾಟವಾಗಿದೆ ರಸ್ತೆ ರೈಲು ಮತ್ತು ವಸತಿಗಳನ್ನು ನಿರ್ಮಿಸಲಾಗಿದೆ ದೇಶಾದ್ಯಂತ ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳು ನಡೆಯುತ್ತಿದ್ದು ಆರ್ಥಿಕ ಪ್ರಗತಿ ತ್ವರಿತ ಗತಿಯಲ್ಲಿ ಸಾಗಿದೆ ಎಂದು ಅವರು ಹೇಳಿದರು ದೆಹಲಿಯಲ್ಲಿ ನಿನ್ನೆ ನಡೆದ ಖಾಸಗಿ ಸುದ್ದಿವಾಹಿನಿಯ ಪ್ರಕಾಶಮಾನ ಭಾರತ ಶ್ವಂಗಸಭೆಯಲ್ಲಿ ಪ್ರಧಾನಮಂತ್ರಿ ಮಾತನಾಡುತ್ತಿದ್ದರು

ಅಲ್ಲಿ ಅವರು ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಭಾರತೀಯ ಚುನಾವಣಾ ಆಯೋಗವು ಮಹಾರಾಷ್ಟದಲ್ಲಿ ಲೋಕಸಭಾ ಚುನಾವಣಾ ಸಿದ್ದತೆ ಕುರಿತು ನಿನ್ನೆ ಪರಾಮರ್ಶೆ ನಡೆಸಿತು ಈ ಸಂಬಂಧ ಮುಂಬೈನಲ್ಲಿ ನಡೆದ ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಅಶೋಕ್ ಲವಾಸ ಮತ್ತು ಸುಶೀಲ್ ಚಂದ್ರ ಹಾಗೂ ಆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅಶ್ವನಿ ಕುಮಾರ್ ಉಪಸ್ವಿತರಿದ್ದರು

ಈ ತಂಡ ರಾಜ್ಲದ ಹಿರಿಯ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಹಾಗೂ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಿ ಮಾಹಿತಿ ಸಂಗ್ರಹಿಸಿತು ನಿನ್ನೆ ನಡೆದ ಸಭೆಯಲ್ಲಿ ಮತದಾರರ ಪಟ್ಟಿ ಮತದಾರರ ಗುರುತಿನಚೀಟ ವಿತರಣೆ ವೆಚ್ಡದ ಪಟ್ಟಿ ಮತ್ತು ಭದ್ರತಾ ಕ್ರಮಗಳು ಚುನಾವಣಾ ಕಾರ್ಯಕ್ಕೆ ಅಗತ್ಯವಿರುವ ಸಿಆರ್ಪಿಎಫ್ ತುಕಡಿಗಳು ಸೇರಿದಂತೆ ಹಲವು ಅಗತ್ನ ವಿಚಾರಗಳ ಕುರಿತು ಮಾತುಕತೆ ನಡೆಯಿತು ಕೇಂದ್ರ ಚುನಾವಣಾ ಆಯೋಗದ ತಂಡವು ಇಂದು ವಿಭಾಗೀಯ ಆಯುಕ್ತರುಗಳು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುವ ನಿರೀಕ್ಷೆ ಇದೆ

ದಾಳಿಗೆ ಬಳಸಿದ ವಾಹನವನ್ನು ಗುರುತಿಸಿರುವುದು ತನಿಖೆಯ ಮಹತ್ವದ ಬೆಳವಣಿಗೆಯಾಗಿದ್ದು ಸ್ವೋಟಗೊಂಡ ವಾಹನದ ಬಿಡಿ ಭಾಗಗಳ ಮೂಲಕ ಅದರ ಮಾಲೀಕ ಯಾರೆಂಬುದನ್ನು ಪತ್ತೆಹಚ್ಚಲು ಸಾಧ್ಯವಾಗಿದೆ ಎಂದು ರಾಷ್ಷೀಯ ತನಿಖಾ ಸಂಸ್ಥೆ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ವಾಹನ ತಯಾರಕರು ಹಾಗೂ ವಿಧಿ ವಿಜ್ವಾನ ತಜ್ವರ ಸಹಕಾರದೊಂದಿಗೆ ಮಲ್ವಾಮಾ ಭಯೋತ್ವಾದನೆ ಫಟನೆಯಲ್ಲಿ ಬಳಸಿದ ವಾಹನ ಮಾರುತಿ ಈಕೊ ಎಂದು ಗುರುತಿಸಲಾಗಿದೆ

ವಾಹನ ಗುರುತು ಮಾಹಿತಿಯನ್ನು ಬೆನ್ನಟ್ಟಿದ ತನಿಖಾ ತಂಡವನ್ನು ಬಿಜ್ಬೆಹ್ರಾದ ನಿವಾಸಿ ಸಜ್ಜದ್ ಭಟ್ ಮನೆ ಮುಂದೆ ತಂದು ನಿಲ್ಲಿಸಿತು ಈ ಮನೆ ಮೇಲೆ ಕಳೆದ ಶನಿವಾರ ತನಿಖಾ ತಂಡ ಮತ್ತು ಪೊಲೀಸರು ದಾಳಿ ನಡೆಸಿದರಾದರೂ ಸಜ್ಜದ್ ಭಟ್ ಆ ಮನೆಯಲ್ಲಿ ಇರಲಿಲ್ಲ ಈ ವ್ಲಕ್ಷಿ ಜೈಷ್ ಎ ಮೊಹಮ್ದ್ ಸೇರಿರುವ ವರದಿಗಳದ್ದು

ಪುಲ್ವಾಮಾ ಭಯೋತ್ವಾದನಾ ದಾಳಿ ಘಟನೆ ನಂತರದ ಸ್ವಿತಿ ಕುರಿತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಭಾರತದ ರಕ್ಷಣಾ ಪಡೆಯ ಮೂರು ವಿಭಾಗಗಳ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದರು ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ನದ್ ನಡೆಸಿದ ಭಯೋತ್ವಾದನಾ ದಾಳಿ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾಗಿರುವ ಬಿಗುವಿನ ಪರಿಸ್ತಿತಿ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವರ ಎರಡು ದಿನಗಳ ರಕ್ಷಣಾ ವಿಷಯ ಕುರಿತ ಮಾತುಕತೆ ಮಹತ್ವ ಪಡೆದುಕೊಂಡಿದೆ ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನದೊಂದಿಗಿನ ಭಾರತದ ಗಡಿ ಭಾಗದಲ್ಲಿನ ಪರಿಸ್ತಿತಿ ಪಾಕಿಸ್ತಾನ ಮತ್ತು ಅಪ್ಪಾನಿಸ್ತಾನದೊಂದಿಗಿನ ಪ್ರಾಮುಖ್ಯತೆ ವಿಷಯಗಳು ಸೇರಿದ್ದವು ಎಂದು ಮೂಲಗಳು ತಿಳಿಸಿವೆ

ಸುಪ್ರೀಂಕೋರ್ಟ್ನ ಮುಖ್ಯ ನ್ಲಾಯಮೂರ್ತಿ ರಂಜನ್ ಗೊಗೋಯ್ ಹಾಗೂ ನ್ಲಾಯಮೂರ್ತಿಗಳಾದ ಎಸ್

ಚಂದ್ರಚೂಡ್ ಅಶೋಕ್ ಭೂಷಣ್ ಮತ್ತು ಎಸ್

ನಜೀರ್ ಅವರನ್ನೊಳಗೊಂಡ ನ್ನಾಯಪೀಠ ವಿಚಾರಣೆ ನಡೆಸಲಿದೆ ಈ ಮಧ್ಯೆ ಬಿಜೆಪಿ ನಾಯಕ ಸುಬ್ರಮಣ್ಣನ್ ಸ್ವಾಮಿ ನಿನ್ನೆ ಸುಪ್ರೀಂಕೋರ್ಟ್ಗೆ ಅರ್ಜೆಯೊಂದನ್ನು ಸಲ್ಲಿಸಿದ್ದು ವಿವಾದಿತ ಜಾಗದಲ್ಲಿ ಪೂಜೆ ಮಾಡುವ ತಮ್ಮ ಮೂಲಭೂತ ಹಕ್ಕು ಜಾರಿ ಕುರಿತ ಮನವಿ ಆಲಿಸುವಂತೆ ಕೋರಿದ್ದಾರೆ ಅಯೋಧ್ವೆ ರಾಮಜನ್ನಭೂಮಿ ವಿವಾದ ಪ್ರಕರಣ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಹಾಜರಿರುವಂತೆ ಸುಬ್ರಮಣ್ಣನ್ ಸ್ವಾಮಿ ಅವರಿಗೆ ನ್ಯಾಯಪೀಠ ಸೂಚಿಸಿದೆ ಈ ಸಂದರ್ಭದಲ್ಲಿ ನ್ಯಾಯಪೀಠಕ್ಕೆ ಮನವಿ ಮಾಡಿಕೊಂಡ ಸುಬ್ರಮಣ್ಣನ್ ಸ್ವಾಮಿ ತಮ್ಮ ಅರ್ಜಿ ವಿಷಯವನ್ನು ತುರ್ತಾಗಿ ಕ್ಲೆಗೆತ್ತಿಕೊಳ್ಳಬೇಕು ಹಾಗೂ ಪ್ರತ್ನೇಕವಾಗಿ ವಿಚಾರಣೆ ನಡೆಸಬೇಕು ಎಂದು ಕೋರಿದರು

ದೆಹಲಿಯ ಪೂರ್ವ ಕ್ಕೆಲಾಶ್ನಲ್ಲಿನ ಇಸ್ತಾನ್ ಮಂದಿರದಲ್ಲಿಂದು ನಡೆಯಲಿರುವ ಗೀತ ಆರಾಧನಾ ಮಹೋತ್ತವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಇಸ್ಕಾನ್ ಭಕ್ತಾದಿಗಳು ಸಿದ್ಧಪಡಿಸಿರುವ ಭಗವದ್ಗೀತವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ

ಒಂದು ಹಾಳೆಯನ್ನು ಮಗಚುವ ಮೂಲಕ ಭಗವದ್ಗೀತೆಯನ್ನು ಅವರು ಅಧಿಕೃತವಾಗಿ ಉದ್ವಾಟಿಸಲಿದ್ದಾರೆ ಈ ಸಂದರ್ಭದಲ್ಲಿ ಸಭೆಯನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ದೆಹಲಿಯ ಇಂಡಿಯಾ ಗೇಟ್ ಬಳಿ ನಿರ್ಮಿಸಲಾಗಿರುವ ರಾಷ್ಷೀಯ ಯುದ್ದ ಸ್ಮಾರಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ದೇಶಕ್ಷೆ ಸಮರ್ಪಿಸಿದರು

ಸೇನಾಪಡೆಗಳಿಗೆ ಒಂದೇ ಒಂದು ಗುಂಡು ನಿರೋಧಕ ಜಾಕೆಟ್ಗಳನ್ನು ಹಿಂದಿನ ಸರ್ಕಾರ ಖರೀದಿಸಲಿಲ್ಲ ಎಂದು ಟೀಕಿಸಿದರು

ಮಹಿಳೆಯ ರ್ಕಾಂಕಿಂಗ್ನಲ್ಲಿ ಅಂಕಿತ ರೈನಾ ಭಾರತೀಯ ಟೆನಿಸ್ ಪಟುಗಳ ಪೈಕಿ ಅಗ್ರಸ್ಥಾನದಲ್ಲಿದ್ದು